್ಲಿ ವ್ಯಕ್ತಿಗತ ಅಂತರ ನಿಯಮ ಪಾಲನೆಯೊಂದಿಗೆ ಮನೆಯಲ್ಲೇ ಯೋಗಾಭ್ವಾಸ ಮಾಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೊದಿ ದೇಶದ ಜನತೆಗೆ ಕರೆ

ವಾರ್ತೆಗಳ ವಿವರ ಇಂದು ಅಂತಾರಾಷ್ಟೀಯ ಯೋಗ ದಿನ

ಅಂತಾರಾಷ್ಟೀಯ ಯೋಗ ದಿನವನ್ನು ಇಂದು ಆಚರಿಸುತ್ತಿದ್ದು ವ್ಯಕ್ತಿಗತ ಅಂತರ ನಿಯಮ ಪಾಲನೆಯೊಂದಿಗೆ ಮನೆಯಲ್ಲೇ ಯೋಗಾಭ್ಯಾಸ ಮಾಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೊದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ ಅಂತಾರಾಷ್ಷೀಯ ಯೋಗ ದಿನದ ಹಿನ್ನೆಲೆ ಇಂದು ಬೆಳಗ್ಗೆ ದೇಶವನ್ನುದ್ದೇತಿಸಿ ಭಾಷಣ ಮಾಡಿ ಜನತೆಗೆ ಶುಭಾಶಯ ಕೋರಿದ ಅವರು ಕೊರೊನಾ ಸಂಕಷ್ಟ ಪರಿಸ್ಥಿತಿಯ ನಂತರ ಯೋಗ ಮತ್ತಷ್ಟು ಜನಪ್ರಿಯವಾಗುವ ವಿಶ್ವಾಸವಿದೆ ಈ ದಿನ ವಿತ್ವ ಬಂಧುತ್ವಕ್ಷೆ ಸಂದೇಶದ ದಿನವಾಗಿದೆ ಕೊರೊನಾದ ಈ ಸಂಕಷ್ಟದ ಸಮಯದಲ್ಲಿ ಯೋಗ ಮಾಡುವುದರಿಂದ ಅತ್ಯಂತ ಉತ್ಸಾಹದಿಂದ ಇರಬಹುದು

ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯೋಗದಲ್ಲಿ ವಿವಿಧ ಆಸನಗಳಿವೆ ಅದರಲ್ಲಿ ಪ್ರಾಣಾಯಾಮ ಕೂಡ ಒಂದು ಪ್ರಾಣಾಯಾಮ ಒಂದು ರೀತಿಯ ಉಸಿರಾಡುವ ಆಸನವಾಗಿದೆ ಯೋಗ ನಮ್ನಲ್ಲಿ ಆತ್ಪವಿಶ್ವಾಸ ಹೆಚ್ಚಿಸುತ್ತದೆ ಯೋಗ ದೈಹಿಕವಾಗಿ ಸುದೃಢವಾಗಿ ಇಡುವುದಲ್ಲದೇ ಮಾನಸಿಕ ಸಮತೋಲನ ಕಾಪಾಡುತ್ತದೆ ಎಂದು ಹೇಳಿದರು

ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಯೋಗ ಹಲವು ಮಾನಸಿಕ ಮತ್ತು ದೈಹಿಕ ಸವಾಲುಗಳಗೆ ಉತ್ತರವಾಗಿದೆ ನಿಯಮಿತ ಯೋಗಾಭ್ಯಾಸದಿಂದ ಮನೋಶ್ವೈರ್ಯ ಮತ್ತು ದೈಹಿಕ ಆರೋಗ್ಯ ಉತ್ತಮಗೊಳ್ಳಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು

ಇಂದು ಸೂರ್ಯ ಗ್ರಹಣ ಸಂಭವಿಸಲಿದೆ

ಪ್ರಮುಖವಾಗಿ ರಾಜಸ್ತಾನ ಹರಿಯಾಣ ಉತ್ತರಾಖಂಡ ರಾಜ್ಯದಲ್ಲಿ ಗ್ರಹಣ ಗೋಚರವಾಗಲಿದೆ ಗ್ರಹಣ ಮೊದಲಿಗೆ ದಕ್ಷಿಣ್ ಸುಡಾನ್ ಇಥಿಯೋಪಿಯಾ ಯೆಮನ್ ಸೌದಿ ಅರೇಬಿಯಾ ಮತ್ತಿತರ ರಾಷ್ಷಗಳಲ್ಲಿ ಕಾಣಿಸಲಿದೆ ಬೆಂಗಳೂರಿನಲ್ಲಿ ಪಾರ್ಶ್ವ ಗ್ರಹಣವಾಗಿ ಗೋಚರಿಸಲಿದೆ ಎಂದು ಜವಾಹಾರಲಾಲ್ ನೆಹರೂ ತಾರಾಲಯದ ನಿರ್ದೇಶಕ ಪ್ರಮೋದ ಗಲಗಲಿ ತಿಳಿಸಿದ್ದಾರೆ

ಗ್ರಹಣ ನೋಡಬಯಸುವ ಜನರ ಅನುಕೂಲಕಾಗಿ ಬೆಂಗಳೂರಿನ ಜವಾಹಾರಲಾಲ್ ನೆಹರೂ ತಾರಾಲಯದಲ್ಲಿ ಸುರಕ್ಷಿತ ಕನ್ನಡಕಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಪ್ರಮೋದ ಗಲಗಲಿ ಮಾಹಿತಿ ನೀಡಿದ್ದಾರೆ ಇಂದು ಬೆಳಗ್ಗೆ ಸಂಭವಿಸಲಿರುವ ಭಾಗಶಃ ಸೂರ್ಯಗ್ರಹಣ ಧಾರವಾಡದಲ್ಲಿ ಗೋಚರಿಸಲಿದೆ

ಸೂರ್ಯಗ್ರಹಣವನ್ನು ವೀಕ್ಷಿಸುವಾಗ ಕಡ್ಡಾಯವಾಗಿ ಸುರಕ್ಷಿತ ಸಾಧನಗಳನ್ನು ಬಳಸಬೇಕು ಎಂದು ತಿಳಿಸಿದ್ದಾರೆ ಇಂದು ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ಭಾರತದಲ್ಲೂ ಗೋಚರಿಸುತ್ತಿದೆ ಈ ವೇಳೆ ಮೌಢ್ವದ ಆಚರಣೆ ಬೇಡ ಎಂದು ಆರೋಗ್ಯ ಖಾತೆ ಸಚಿವ ಬಿ

ಸೂರ್ಯಗ್ರಹಣವು ಆಗಾಗ ಸಂಭವಿಸುವ ಸಾಮಾನ್ಯ ಖಗೋಳ ಪ್ರಕ್ರಿಯೆ ಸೂರ್ಯಗ್ರಹಣದ ವೇಳೆ ದೈಹಿಕ ತೊಂದರೆ ಇರುವ ಮಕ್ಕಳನ್ನು ತಿಪ್ಪೆಗಳಲ್ಲಿ ಮಣ್ಣಿನ ರಾತಿಯಲ್ಲಿ ಅರ್ಧ ಹೂಳುವುದು ಮೌಢ್ಣ ಮತ್ತು ಅಪರಾಧ ಇಂತಹ ಮಕ್ಕಳಗೆ ಸೂಕ್ತ ಚಿಕಿತ್ಸೆ ಕೊಡಿಸಬೇಕೇ ಹೊರತು ಅವರನ್ನು ಹಿಂಸಿಸುವುದು ಸರಿಯಲ್ಲ ಎಂದು ಟ್ವಟ್ ಮಾಡಿದ್ದಾರೆ ಇಂದು ಸಂಭವಿಸುವ ಸೂರ್ಯಗ್ರಹಣ ಸಮಯದಲ್ಲಿ ಮೂಢನಂಬಿಕೆಯಿಂದ ವಿಕಲಾಂಗಚೇತನ ಮಕ್ಕಳನ್ನು ಕಲಬುರಗಿ ಜಿಲ್ಲೆಯಾದ್ಖಂತ ಭೂಮಿಯಲ್ಲಿ ಹೂಳದಂತೆ ನಿಷೇಧಿಸಿ ಆದೇಶ ಹೊರಡಿಸಲಾಗಿದ್ದು ಇದನ್ನು ಉಲ್ಲಂಘಿಸಿ ಸಾರ್ವಜನಿಕರು ಯಾರಾದರು ವಿಕಲಾಂಗಚೇತನ ಮಕ್ಕಳನ್ನು ಭೂಮಿಯಲ್ಲಿ ಹೂಳಿದ್ದಲ್ಲಿ ಅಂತವರ ಮೇಲೆ ಕಠಿಣ ಕಾನೂನು ತ್ರಮ ಕೈಗೊಳ್ಳಲಾಗುವುದು ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಶರತ್ ಬಿ ತಿಳಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ರವಿ ಹೇಳಿದ್ದಾರೆ ಸೋಂಕಿತ ವ್ಯಕ್ತಿಯು ತಮಿಳುನಾಡಿಗೆ ಕಲ್ಲಂಗಡಿ ಹಾಗೂ ಇನ್ನಿತರೆ ಹಣ್ಣು

ಈ ಆರೋಪಿಯನ್ನು ಸಿಂದಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಹಿನ್ನೆಲೆ

ಪಾಟೀಲ್ ಸಿಂದಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ತೊಂಬತ್ತು ವರ್ಷದ ವೃದ್ಧರೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೇ ದಾವಣಗೆರೆ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಿನ್ನೆ ಮೃತಪಟ್ಟದ್ದಾರೆ ಈ ಮೂಲಕ ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿಗೆ ಮೃತಪಟ್ಟವರ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ

ಎಸ್ ಪಾಟೀಲ್ ತಿಳಿಸಿದ್ದಾರೆ ರಾಜ್ಯದಲ್ಲಿ ಕೊರೊನಾ ಸೋಂಕಿನ ಪ್ರಕರಣಗಳು ಮತ್ತು ಸಾವಿನ ಪ್ರಕರಣಗಳು ಹೆಚ್ಚುತ್ತಿರುವುದು ಆತಂಕ ಮೂಡಿಸಿದ್ದು ಜನರು ರೋಗದ ಲಕ್ಷಣ ಕಾಣಿಸಿಕೊಂಡ ತಕ್ಷಣ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸಿಕೊಳ್ಳದೇ ಇರುವುದು ಶ್ರಮುಖ ಕಾರಣ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾಕ್ಟರ್ ಕೆ

್ಲಿ ವ್ಯಕ್ತಿಗತ ಅಂತರ ನಿಯಮ ಪಾಲನೆಯೊಂದಿಗೆ ಮನೆಯಲ್ಲೇ ಯೋಗಾಭ್ಯಾಸ ಮಾಡುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೊದಿ ದೇಶದ ಜನತೆಗೆ ಕರೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು